ಪ್ರಾರ್ಥನೆಯ ನಂತರದ ಭಾಷಣದಲ್ಲಿ ಮಹಾತ್ನ ಗಾಂಧಿ ಕಷ್ಷಗಳನ್ನು ಎದುರಿಸುವ ಸಮಯದಲ್ಲಿ ಕೂಡ ಇತರರ ಕಲ್ನಾಣಕಾಗಿ ಶ್ರಮಿಸಬೇಕು ಎಂದು ಹೇಳಿದ ವಿಷಯ ಪ್ರಸಾರವಾಗಲಿದೆ

ಪ್ರಧಾನಮಂತ್ರಿ ನರೇಂದ್ರ ಮೋದಿ ನಿನ್ನೆ ಸಂಜೆ ಡೆನ್ಲಾಕ್ನ ಪ್ರಧಾನಿ ಮೆಟ್ಟೆ ಫ್ರೆಡಿಕ್ಲೇನ್ ಅವರೊಂದಿಗೆ ವರ್ಚುಯಲ್ ದ್ತಿಪಕ್ಷೀಯ ಸಮಾಲೋಚನೆ ನಡೆಸಿದರು ಕೆಲ ತಿಂಗಳುಗಳ ಹಿಂದೆ ಉಭಯ ದೇಶಗಳ ನಡುವಣ ಹಲವು ವಲಯಗಳಲ್ಲಿ ಸಹಕಾರ ವ್ಯದ್ದಿ ಸಂಬಂಧ ವಿವರವಾದ ಮಾತುಕತೆ ನಡೆಸಲಾಗಿತ್ತು ವರ್ಚುಯಲ್ ಸಭೆಯಲ್ಲಿ ಈ ಉಪ್ರಕ್ರಮಗಳಿಗೆ ಹೊಸ ದಿಕ್ಕು ಹಾಗೂ ವೇಗವನ್ನು ಕಲ್ಪಿಸಲಾಗಿದೆ ಎಂದು ಪ್ರಧಾನಿ ಮೋದಿ ತಿಳಿಸಿದ್ದಾರೆ

ಭಾರತ ವೈವಿಧ್ಯಮಯ ಪೂರೈಕೆ ಸರಪಳಿಗಾಗಿ ಜಪಾನ್ ಹಾಗೂ ಆಸ್ವೇಲಿಯಾ ದೊಂದಿಗೆ ಒಗ್ಗೂಡಿ ಕಾರ್ಯನಿರ್ವಹಿಸುತ್ತಿದ್ದು ಇತರ ಸಮಾನ ಮನಸ್ಕ ದೇಶಗಳು ಈ ಪ್ರಯತ್ನದಲ್ಲಿ ಪಾಲ್ಗೊಳ್ಳಬಹುದು ಎಂದು ಅವರು ಹೇಳಿದರು ಕೋವಿಡ್ ಸಾಂಕ್ರಾಮಿಕ ಸಂದರ್ಭದಲ್ಲಿ ಭಾರತೀಯ ಚಿಷಧ ಉತ್ಪಾದನಾ ಸಾಮರ್ಥ್ಯ ಇಡೀ ಜಗತ್ತಿಗೆ ಉಪಯೋಗಕಾರಿಯಾಗಿದೆ ಆತ್ಮ ನಿರ್ಭರ ಭಾರತದ ಪ್ರಮುಖ ಗುರಿ ದೇಶದ ಆರ್ಥಿಕ ಅಂಶಗಳನ್ನು ಬಲಪಡಿಸುವುದಾಗಿದೆ ಇದರಿಂದ ಜಗತ್ತಿಗೆ ಪ್ರಯೋಜನವಾಗಲಿದೆ ಎಂದು ಪ್ರಧಾನಿ ಹೇಳಿದರು ಭಾರತದೊಂದಿಗೆ ಕಾರ್ಯ ನಿರ್ವಹಿಸುತ್ತಿರುವ ಕಂಪನಿಗಳಿಗೆ ತೆರಿಗೆ ಸುಧಾರಣೆಗಳು ಹಾಗೂ ನಿಯಂತ್ರಣ ಕ್ರಮಗಳಿಂದ ಪ್ರಯೋಜನವಾಗಲಿದೆ ಎಂದು ಮೋದಿ ತಿಳಿಸಿದರು ಇತ್ತೀಚೆಗೆ ಕ್ಕಷಿ ಹಾಗೂ ಕಾರ್ಮಿಕ ವಲಯದಲ್ಲಿ ಸರ್ಕಾರ ಸುಧಾರಣೆಗಳನ್ನು ಜಾರಿಗೊಳಿಸಿದೆ

ಈ ಸಂಬಂಧ ಸರಕಾರ ಸುಪ್ರೀಂ ಕೋರ್ಟಿಗೆ ಮಾಹಿತಿ ನೀಡಿದೆ

ಆದರೆ ಆ ಅವಧಿಯಲ್ಲಿ ಬಡ್ಡಿ ಚಕ್ರಬಡ್ಡಿ ವಿಧಿಸುವ ಬ್ಯಾಂಕ್ನ ಧೋರಣೆಯನ್ನು ಅನೇಕರು ಪ್ರಶ್ನಿಸಿ ಸುಪ್ರೀಂ ಕೋರ್ಟ್ ಮೊರೆ ಹೋಗಿದ್ದರು ಈ ಪ್ರಕರಣ ಸಂಬಂಧ ವಿಚಾರಣೆ ನಡೆಸುತ್ತಿರುವ ನ್ವಾಯಮೂರ್ತಿ ಅಶೋಕ್ ಭೂಷಣ್ ನೇತೃತ್ವದ ಸುಪ್ರೀಂ ಕೋರ್ಟ್ ನ್ಲಾಯಪೀಠವು

ಇದಕ್ಕೆ ಸರಕಾರದ ಪರವಾಗಿ ಸಾಲಿಸಿಟರ್ ಜನರಲ್ ತುಷಾರ್ ಮೆಪ್ತಾ ಪ್ರಕಿಕ್ರಿಯಿಸಿದ್ದು ಸಮಸ್ಥೆಯನ್ನು ಸರಕಾರ ಗಂಭೀರವಾಗಿ ಪರಿಗಣಿಸಿದೆ ಸೂಕ್ತ ತೀರ್ಮಾನ ಕೈಗೊಳ್ಳುವ ಪ್ರಕ್ರಿಯೆ ಚಾಲ್ತಿಯಲ್ಲಿದ್ದು ನ್ಕಾಯಾಲಯಕ್ಕೆ ಸದ್ಯದಲ್ಲೇ ಸರಕಾರ ಪ್ರಮಾಣ ಪತ್ರ ಸಲ್ಲಿಸಲಿದೆ ಎಂದಿದ್ದಾರೆ

ಮತ್ತಷ್ಟು ಸಮಯವನ್ನು ಸರಕಾರ ಕೇಳಬಾರದು

ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಆತ್ಮ ನಿರ್ಭರ್ ಭಾರತ ಪರಿಕಲ್ಪನೆಗೆ ರಕ್ಷಣಾ ಖರೀದಿ ನೀತಿ ಮೂರಕವಾಗಿದ್ದು ಮೇಕ್ ಇನ್ ಇಂಡಿಯಾ ಅಭಿಯಾನದ ಮೂಲಕ ಭಾರತದಲ್ಲಿ ರಕ್ಷಣಾ ಪರಿಕರಗಳ ತಯಾರಿಕೆ ಹೆಚ್ಚಿಸಲು ನೆರವಾಗಲಿದೆ ಎಂದು ರಕ್ಷಣಾ ಸಚಿವ ರಾಜನಾಥ್ಸಿಂಗ್ ತಿಳಿಸಿದ್ದಾರೆ

ಪ್ರಸಕ್ತ ಮಾರ್ಗಸೂಚಿಗಳನ್ನು ಪರಿಷ್ಠರಿಸಿ ರಕ್ಷಣಾ ಉಪಕರಣಗಳ ಬಿಡಿ ಭಾಗಗಳ ಸಂಪೂರ್ಣ ಉತ್ಪಾದನೆಗೆ ಆದ್ದತೆ ನೀಡಲಾಗಿದೆ ದೇಶೀಯ ಉದ್ದಮ ಹಿತಾಸಕ್ತಿಗಳನ್ನು ರಕ್ಷಿಸುವ ಮೂಲಕ ಆಮದು ಪಾಗೂ ರಷ್ತಿಗೆ ಬದಲು ದೇಶದಲ್ಲಿ ತಯಾರಿಕಾ ಕೇಂದ್ರಗಳನ್ನು ಸ್ವಾಪಿಸಲು ವಿದೇಶಿ ನೇರ ಪೂಡಿಕೆಗೆ ಪ್ರೋತ್ಲಾಪ ಕಲ್ಪಿಸಲು ಖರೀದಿ ಪ್ರಕ್ರಿಯೆ ನೀತಿಯಲ್ಲಿ ಹೆಚ್ಚುವರಿ ನಿಬಂಧನೆಗಳನ್ನು ಸೇರ್ಪಡೆಗೊಳಿಸಲಾಗಿದೆ ಎಂದು ರಕ್ಷಣಾ ಸಚಿವ ರಾಜನಾಥ್ಸಿಂಗ್ ತಿಳಿಸಿದ್ದಾರೆ

ಕರ್ನಾಟಕದಲ್ಲಿ ಕೊರೊನಾ ಸೋಂಕಿನ ಪ್ರಮಾಣ ತುಸು ಕಡಿಮೆಯಾಗಿದೆ

ಕರ್ನಾಟಕದಲ್ಲಿ ಶಾಲೆಗಳನ್ನು ಆರಂಭಿಸುವ ಬಗ್ಗೆ ಶಾಸಕರು ಶಿಕ್ಷಣ ತಜ್ಜರ ಸಲಹೆ ಸೂಚನೆ ಪಡೆಯಲಾಗುವುದು ಎಂದು ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ಸಚಿವ ಎಸ್ ಸುರೇಶ್ಕುಮಾರ್ ಹೇಳಿದ್ದಾರೆ ಬೆಂಗಳೂರಿನಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಸಚಿವರು ಶಾಲೆಗಳನ್ನು ಆರಂಭಿಸುವ ಕುರಿತು ಅಭಿಪ್ರಾಯ ತಿಳಿಸುವಂತೆ ಎಲ್ಲಾ ಶಾಸಕರಿಗೂ ಪತ್ರ ಬರೆಯಲಾಗಿದೆ ಈ ವಿಚಾರದಲ್ಲಿ ಸರ್ಕಾರ ಅವಸರ ಮತ್ತು ಏಕಪಕ್ಷೀಯ ತೀರ್ಮಾನ ತೆಗೆದುಕೊಳ್ಳುವುದಿಲ್ಲ ಎಂದು ಹೇಳಿದರು ಗ್ರಾಮೀಣ ಜನರಲ್ಲಿ ಉತ್ತಮ ನೈರ್ಮಲ್ಯ ಮತ್ತು ನೈರ್ಮಲ್ಯ ಪದ್ದತಿಗಳ ಬಗ್ಗೆ ಜಾಗ್ಟತಿ ಮೂಡಿಸಲು ರಾಷ್ಷೀಯ ಕೃಷಿ ಮತ್ತು ಗ್ರಾಮೀಣಾಭಿವೃದ್ದಿ ಬ್ಯಾಂಕ್ ನಬಾರ್ಡ್ ಕರ್ನಾಟಕದಲ್ಲಿ ನೈರ್ಮಲ್ವ ಸಾಕ್ಷರತಾ ಅಭಿಯಾನವನ್ನು ಪ್ರಾರಂಭಿಸುತ್ತಿದೆ